ಈ ಸಂದರ್ಭದಲ್ಲಿ ಭಾರತದಲ್ಲಿ ಸಂಶೋಧನೆ ಅಭಿವೃದ್ಧಿ ಕಾರ್ಯಕ್ಕೆ ನೆರವಾಗುವ ಭಾರತೀಯ ವಿಜ್ಞಾನ ತಂತ್ರಜ್ಞಾನ ಮತ್ತು ಎಂಜಿನಿಯರಿಂಗ್ ಸೌಲಭ್ಯಗಳ ಮ್ಯಾಪ್ ಪೋರ್ಟಲ್ ಅನ್ನು ಸಹ ಉದ್ಘಾಟಿಸಲಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣಾಭಿವೃದ್ಧಿ ಎಂಬುದು ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಈ ವರ್ಷದ ಘೋಷವಾಕ್ವವಾಗಿದೆ ಇಂದಿನಿಂದ ಐದು ದಿನಗಳ ಕಾಲ ನಡೆಯಲಿರುವ ಸಮಾವೇಶದಲ್ಲಿ ವಿಶ್ವಾದಾದ್ಯಂತ ನಡೆದಿರುವ ವೈಜ್ಞಾನಿಕ ಆವಿಷ್ಕಾರ ಮತ್ತು ಸಂಶೋಧನೆ ಕುರಿತು ವಿಸ್ತೃತ ಚರ್ಚೆ ನಡೆಯಲಿದೆ ನೋಬಲ್ ಪ್ರಶಸ್ತಿ ವಿಜೇತರು ವಿಜ್ಞಾನಿಗಳು ಶಿಕ್ಷಣ ತಜ್ಞರು ಸಂಶೋಧಕರು ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಸಾಂಸ್ಥಿಕ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಆಹಾರ ಭದ್ರತೆಗಾಗಿ ಕ್ಷೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ನೋಬಲ್ ಪ್ರಶಸ್ತಿ ಪುರಸ್ಕೃತ ಜರ್ಮನಿಯ ಪ್ರೊ ಸ್ಟೆಫನ್ ಹೆಲ್ ಸೇರಿದಂತೆ ತಜ್ಞರಿಂದ ನಾಲ್ಕು ಸಾರ್ವಜನಿಕ ಉಪನ್ಯಾಸಗಳನ್ನು ಆಯೋಜಿಸಲಾಗಿದೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಇದೇ ಮೊದಲ ಬಾರಿ ಗ್ರಮೀಣಾಭಿವೃದ್ಧಿ ಕೇಂದ್ರಿಕರಿಸಿಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ರೈತರ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಮಹಿಳಾ ವಿಜ್ಞಾನ ಕಾಂಗ್ರೆಸ್ ಮಾಜಿ ಉಪ ಕುಲಪತಿ ವಿಜ್ಞಾನ ಕಾಂಗ್ರೆಸ್ ವಿಜ್ಞಾನ ಸಂವಾಪನಕಾರರ ಸಭೆ ವಿಜ್ಞಾನ ಶ್ರದರ್ಶನ ಮತ್ತು ಭಾರತೀಯ ಹೆಮ್ಮೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿವೆ

ಅಲ್ಲಸಂಬ್ಯಾತರ ಮೇಲಿನ ಪಾಕಿಸ್ತಾನದ ನಿರಂತರ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ನಡೆಸುವಂತೆ ಆಗ್ರಹಿಸಿದರು ತುಮಕೂರಿನಲ್ಲಿ ನಿನ್ನೆ ಮಾತನಾಡಿದ ಪ್ರಧಾನಿ ಪಾಕಿಸ್ತಾನವು ಯಾವಾಗಲೂ ಧಾರ್ಮಿಕ ಅಲ್ಲ ಸಂಖ್ಯಾತರಿಗೆ ಹಿಂಸೆ ನೀಡುತ್ತಿದೆ ಆದರೆ ಆ ಅಲ್ಪ ಸಂಖ್ಯಾತರಿಗೆ ಸಹಾಯ ಮಾಡುವುದು ಭಾರತದ ಕರ್ತವ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ

ಈ ಯೋಜನೆಯನ್ನು ಯಾವ ರಾಜ್ಜದಲ್ಲಿ ಅನುಷ್ಣಾನಗೊಳಿಸಿಲ್ಲವೊ ಅಂಥ ರಾಜ್ಯಗಳಲ್ಲಿ ಈ ವರ್ಷ ಅನುಷ್ಣಾನಗೊಳಿಸಲಾಗುವುದು ಎಂದು ಇದೇ ವೇಳೆ ಭರವಸೆ ವ್ಲಕ್ಷಪಡಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಬೆಂಗಳೂರಿನ ರಕ್ಷಣಾ ಸಂಶೋಧನೆ ಮತ್ತು ಅಭಿವ್ಯದ್ದಿ ಸಂಸ್ಥೆ ಡಿಆರ್ಡಿಒನಲ್ಲಿ ಯುವ ವಿಜ್ಞಾನಿಗಳಿಗಾಗಿ ಸ್ಥಾಪಿಸಿರುವ ಐದು ಪ್ರಯೋಗಾಲಯಗಳನ್ನು ಲೋಕಾರ್ಪಣೆ ಮಾಡಿದರು ಬಳಿಕ ಮಾತನಾಡಿದ ಪ್ರಧಾನಮಂತ್ರಿ ರಕ್ಷಣಾ ವಲಯದಲ್ಲಿ ದೇಶ ಸ್ನಾವಲಂಬಿಯಾಗಬೇಕಾದರೆ ಡಿಆರ್ಡಿಒನಂತಹ ಸಂಸ್ಥೆಗಳು ನೂತನ ಆವಿಷ್ಕಾರಗಳೊಂದಿಗೆ ಹೊರ ಬರಬೇಕೆಂದು ಕರೆ ನೀಡಿದರು ಡಿಆರ್ಡಿಒ ನಡೆಸುವ ಸಂತೋಧನೆಗಳು ದೇಶದ ರಕ್ಷಣಾ ವಲಯವನ್ನು ಸದೃಢಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಭಾರತದ ಕ್ಷಿಪಣಿ ಯೋಜನೆಯನ್ನು ವಿಶ್ವಮಟ್ಟದಲ್ಲಿ ಜನಪ್ರಿಯಗೊಳಿಸಿದ ಖ್ಯಾತಿ ಡಿಆರ್ಡಿಒನದು ಈ ಪ್ರಯೋಗಾಲಯಗಳು ಬೆಂಗಳೂರು ಮುಂದ್ವೆ ಹೈದ್ರಾಬಾದ್ ಚೆನ್ಟೈ ಹಾಗೂ ಕೊಲ್ತಾಗಳಲ್ಲಿ ಕಾರ್ಯನಿರ್ವಹಿಸಲಿವೆ ರಕ್ಷಣಾ ವಲಯದಲ್ಲಿ ಸಂತೋಧನೆಗೆ ಆದ್ದತೆ ನೀಡುವ ನಿಟ್ಟನಲ್ಲಿ ಈ ಪ್ರಯೋಗಾಲಯಗಳನ್ನು ಸ್ವಾಪಿಸಲಾಗಿದೆ ಎಂದರು

ಇದಲ್ಲದೆ ಕಾಯ್ದೆ ಬೆಂಬಲಿಸಿ ಸಾರ್ವಜನಿಕ ರಾಲಿಯನ್ನುದ್ದೇಶಿ ಭಾಷಣ ಮಾಡಲಿದ್ದಾರೆ

ಅಧಿಕಾರ ವಹಿಸಿಕೊಂಡ ನಂತರ ಬುಧವಾರ ಪ್ರಧಾನ ಕಾರ್ಕಾಲಯದ ಸಮಗ್ರ ರಕ್ಷಣಾ ಸಿಬ್ಬಂದಿಯ ಪ್ರಮುಖ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು

ಸಂಯೋಜಿತ ಕಾರ್ಯನಿರ್ವಹಣೆಗೆ ಒತ್ತು ನೀಡಿದ ಜನರಲ್ ಬಿಪಿನ್ ರಾವತ್ ಎಲ್ಲ ಮೂರು ಸೇವೆಗಳು ಮತ್ತು ಸಮುದ್ರ ತಟ ರಕ್ಷಣಾ ಪಡೆಗಳೊಂದಿಗೆ ಸಮಾಲೋಚನೆ ನಡೆಸಬೇಕು ಮತ್ತು ನಿಗದಿತ ಕಾಲಾವಧಿಯಲ್ಲಿ ಅವರ ಸಲಹೆ ಸೂಚನೆಗಳನ್ನು ಪಡೆಯಬೇಕು ಎಂದು ನಿರ್ದೇಶಿಸಿದರು ಮಾನವಶಕ್ತಿ ಹೆಚ್ಚು ವ್ಯಯವಾಗುವಂಥ ಫಲಪ್ರದವಲ್ಲದ ವಿದ್ಯುಕ್ತ ಕಾರ್ಯಚಟುವಟಿಕೆಗಳ ಕಡಿತಕ್ಕೆ ಪ್ರಯತ್ನಿಸಲಾಗುವುದು ಎಂದು ಅವರು ಹೇಳಿದರು ಎಲ್ಲರೂ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಕೆಲಸ ಮಾಡುವಂತೆ ಮತ್ತು ಆರೋಗ್ಕಕರ ದೃಷ್ಟಿಕೋನ ಹಾಗೂ ಆಲೋಚನೆಗಳೊಂದಿಗೆ ಮುಂದೆ ಬರುವಂತೆ ರಕ್ಷಣಾ ಸಿಬ್ಲಂದಿ ಮುಖ್ಯಸ್ಥರು ಆಗ್ರಹಿಸಿದ್ದಾರೆ

ರೈಲು ಪ್ರಯಾಣದಲ್ಲಿ ಪ್ರಯಾಣಿಕರಿಗೆ ಈ ಸಂಬ್ದೆಯನ್ನು ನೆನಪಿಟ್ಟುಕೊಳ್ಳಬಹುದಾಗಿದ್ದು ರೈಲ್ವೆಯೊಂದಿಗೆ ಸಂಪರ್ಕ ಕಲ್ಪಿಸಲು ಸುಲಭವಾಗಲಿದೆ

ಇದು ಸಮಾಲೋಚನಾ ಧ್ವನಿ ಶ್ರತಿಕ್ರಿಯೆ ವ್ಯವಸ್ಥೆಯನ್ನು ಆಧರಿಸಿದೆ ಸ್ನಾರ್ಟ್ ಪೋನ್ಗಳಲ್ಲದೆ ಯಾವುದೇ ಪೋನ್ನಿಂದ ಈ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಹೀಗಾಗಿ ಎಲ್ಲಾ ಮೊಬೈಲ್ ಬಳಕೆದಾರರಿಗೆ ಸುಲಭ ಪ್ರವೇಶವನ್ನು ಇದು ಒದಗಿಸುತ್ತದೆ

ಹರ್ಷವರ್ಧನ್ ಭರವಸೆ ನೀಡಿದ್ದಾರೆ ಆಂತರಿಕ ವಿಶ್ಲೇಷಣೆ ಮತ್ತು ತ್ವರಿತ ಕ್ರಮಗಳನ್ನು ತೆಗೆದುಕೊಳ್ಳುವ ಸಂಬಂಧ ಮಕ್ಕಳ ತಜ್ಞರು ಸೇರಿದಂತೆ ಬಹು ಅಂಗಾಂಗಗಳ ತಜ್ಜರ ತಂಡಗಳನ್ನು ಸಚಿವಾಲಯ ಕಳುಹಿಸಿಕೊಡಲಿದೆ ಎಂದು ಹರ್ಷವರ್ಧನ್ ಹೇಳಿದ್ದಾರೆ ಆರೋಗ್ಲ ಸಚಿವಾಲಯದಿಂದ ತೆರಳಲಿರುವ ಉನ್ನತ ಮಟ್ಟದ ತಂಡವು ಏಮ್ಲ್ ನ ಜೋಧ್ ಪುರದ ತಜ್ಜರು ಆರೋಗ್ಲ ಪಣಕಾಸು ಮತ್ತು ಜೈಪುರದ ಆರೋಗ್ಲ ಸೇವೆಗಳ ಪ್ರಾದೇಶಿಕ ನಿರ್ದೇಶಕರ ತಂಡದೊಂದಿಗೆ ಇಂದು ಕೋಟಾ ತಲುಪಲಿದೆ

ಕಟ್ನೆಬ್ ಹಿಜ್ಲೋಲ್ಲಾ ಸಶಸ್ತ ಗುಂಪಿನ ವಿರುದ್ದ ಅಮೆರಿಕ ವಾಯುದಾಳಿ ನಡೆಸಿದ ನಂತರ ಇರಾನ್ ಬೆಂಬಲಿತ ಸಾವಿರಾರು ಸೈನಿಕರು ಮತ್ತು ಅವರ ಬೆಂಬಲಿಗರು ಮಂಗಳವಾರ ಬಾಗ್ಲಾದ್ ನ ಅಮೆರಿಕ ರಾಯಭಾರ ಕಚೇರಿಗೆ ನುಗ್ಗಿ ದಾಳಿ ನಡೆಸಿದರು

ಗುವಾಹಟಿಯಲ್ಲಿ ನಿನ್ನೆ ಸಂಜೆ ಆಕಾಶವಾಣಿಯಲ್ಲಿ ಟಾಕ್ ಶೋ ಕಾರ್ಯಕ್ರಮದಲ್ಲಿ ಭಾಗವಿಸಿದ್ದ ಅಸ್ನಾಂ ಕ್ರೀಡಾ ಪ್ರಾಧಿಕಾರದ ಮಹಾ ನಿರ್ದೇಶಕ ಓಂಕಾರ್ ಕೆಡಿಯಾ ಮತ್ತು ಸಮಾಜ ಕಲ್ಲಾಣ ಇಲಾಖೆಯ ಕಾರ್ಯದರ್ಶಿ ಹೆಮೆನ್ ದಾಸ್ ಈ ವಿಷಯವನ್ನು ತಿಳಿಸಿದ್ದಾರೆ ಕ್ರೀಡಾಕೂಟದ ವೇಳೆ ಅಥ್ಲೀಟ್ಗಳಿಗೆ ಅತ್ಟುತ್ತಮ ಮೂಲಭೂತ ಸೌಕರ್ಯ ಕಲ್ಪಿಸುವ ಜತೆಗೆ ಕ್ರೀಡಾ ಸಾಮಾಗ್ರಿಗಳನ್ನು ಒದಗಿಸಲಾಗುವುದು